ವಿಶ್ವಸಂಸ್ವೆಯ ಮಹಾಪ್ರಧಾನ ಕಾರ್ಯದರ್ತಿ ಆಂಟೊನಿಯೊ ಗುಟೆರಸ್ ದೆಪಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹವಾಮಾನ ಬದಲಾವಣೆ ಸುಸ್ವಿರ ಅಭಿವೃದ್ದಿಗೆ ಉಪ್ರಕ್ರಮಗಳ ಪ್ರತಿಪಾದನೆ ಹಾಗೂ ನಾಯಕತ್ವಕ್ಕಾಗಿ ಪ್ರಧಾನಿ ಮೋದಿ ಹಾಗೂ ಪ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯಲ್ ಮ್ಯಾಕ್ರಾನ್ ಅವರನ್ನು ಜಂಟಿಯಾಗಿ ಈ ಪ್ರಶಸ್ತಿಗೆ ಆಯ್ಲೆ ಮಾಡಲಾಗಿತ್ತು

ಈ ಪ್ರಶಸ್ತಿ ರೈತರು ಮೀನುಗಾರು ಹಾಗೂ ಬುಡಕಟ್ನು ಜನರಿಗೆ ಸಂದ ದೊಡ್ಡ ಗೌರವವಾಗಿದೆ ಹವಾಮಾನ ಮತ್ತು ಪ್ರಕ್ಬತಿ ವಿಕೋಪ ಸಂಸ್ಕೃತಿಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದರು ಹವಾಮಾನ ಕೇಂದ್ರೀತವಾಗಿ ಸಂಸ್ಕೃತಿ ಇಲ್ಲದಿದ್ದರೆ ವಿಕೋಪವನ್ನು ತಡೆಯಲು ಸಾಧ್ಯವಿಲ್ಲ ಎಂದ ಅವರು ತಮ್ಮ ಸರ್ಕಾರದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯಲ್ಲಿ ನಿಸರ್ಗವನ್ನು ಸೇರ್ಪಡೆಗೊಳಿಸಲಾಗಿದ್ದು

ವಿಶ್ವಸಂಸ್ವೆಯ ಮಹಾಪ್ರಧಾನ ಕಾರ್ಯದರ್ಶಿ ಮಾತನಾಡಿ ಪವಾಮಾನ ಬದಲಾವಣೆಯನ್ನು ನಿಭಾಯಿಸಲು ಭಾರತ ಕ್ಷೆಗೊಂಡಿರುವ ಕ್ರಮಗಳಿಂದ ಇಡೀ ಜಗತ್ತು ಸ್ಪೂರ್ತಿ ಪಡೆಯಬಹುದಾಗಿದೆ

ವಿದೇಶಾಂಗ ವ್ಯವಹಾರಗಳ ಸಚವೆ ಸುಷ್ಮಾ ಸ್ವರಾಜ್ ಮಾತನಾಡಿ ಅಭಿವೃದ್ಧಿಯ ಪಥದಲ್ಲಿ ಮುಂದಡಿ ಇರಿಸುವಾಗಲೇ ಪರಿಸರವನ್ನು ಸಂರಕ್ಷಿಸಬಹುದು ಎಂಬ ನಂಬಿಕೆಯನ್ನು ಪ್ರಧಾನಿ ಮೋದಿ ಹೊಂದಿದ್ದಾರೆ ವಿಶ್ವವನ್ನು ಸ್ವಚ್ಛ ಸ್ಥಳವನ್ನಾಗಿಸಬೇಕೆಂಬ ಮೋದಿ ಅವರ ನಾಯಕತ್ವವನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗಿದೆ ಎಂದರು ಪರಿಸರ ಸಚಿವ ಡಾ ಹರ್ಷವರ್ಧನ್ ಮಾತನಾಡಿ ಪ್ರಧಾನಮಂತ್ರಿಯವರ ಬಡವರ ಕಲ್ಯಾಣ ಕುರಿತ ಮುನ್ನೋಟ ಹವಾಮಾನ ಬದಲಾವಣೆ ಕುರಿತ ಅವರ ನಿರಂತರ ಪ್ರಯತ್ನಗಳನ್ನು ಪ್ರಸ್ತಾಪಿಸಿದರು ಸ್ವಚ್ದ ಹಾಗೂ ಹಸಿರು ಭಾರತದ ಗಾಂಧಿ ಅವರ ಕನಸು ನನಸುಗೊಳಿಸಲು ನವೀಕರಣ ಇಂಧನಕ್ಕೆ ಸರ್ಕಾರ ಹೆಚ್ಚು ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರೈತರ ಆದಾಯ ದುಪ್ಪಟ್ಟುಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಈ ನಿರ್ಧಾರ ಕ್ಟೆಗೊಂಡಿದೆ ಎಂದರು

ಛತ್ತೀಸ್ಗಢ ಪಾಗೂ ಕರ್ನಾಟಕದಲ್ಲಿ ತಮ್ಮ ಪಕ್ಷ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಎಂದು ಹೇಳಿದ್ದಾರೆ ಛತ್ತೀಸ್ಗಢ ವಿಧಾನಸಭಾ ಬುನಾವಣೆಯಲ್ಲಿ ಅಜಿತ್ ಜೋಗಿ ಅವರ ಪಕ್ಷದೊಂದಿಗೆ ಬಿಎಸ್ಸಿ ಮೈತ್ರಿ ಮಾಡಿಕೊಳ್ಳಲಿದೆ ಎಂದು ಮಾಯಾವತಿ ಈ ಮೊದಲು ಪ್ರಕಟಿಸಿದ್ದರು ರಫೇಲ್ ಅತ್ಯುತ್ತಮ ಯುದ್ಧ ವಿಮಾನವಾಗಿದ್ದು ಅದು ಭಾರತೀಯ ಉಪಖಂಡ ತಲುಪಿದ ನಂತರ ಪರಿಸ್ಥಿತಿ ಬದಲಾಯಿಸಲಿದೆ ಎಂದು ವಾಯುಪಡೆ ಮುಖ್ಯಸ್ಥ ಏರ್ಚೀಫ್ ಮಾರ್ಷಲ್ ಬಿ

ರಫೇಲ್ ಯುದ್ಧ ವಿಮಾನ ಒಪ್ಪಂದದಿಂದ ವಾಯುಪಡೆಗೆ ಸಾಕಷ್ಟು ಲಾಭಗಳಾಗಲಿವೆ

ಸಾಗರೋತ್ತರ ಸಹಭಾಗಿ ಸಂಸ್ಥೆ ಆಯ್ಕೆ ಮಾಡಿಕೊಳ್ಳುವುದು ರಫೇಲ್ ತಯಾರಿಕಾ ಸಂಸ್ಥೆ ಡಸಾಲ್ಟೆಗೆ ಸೇರಿದ್ದಾಗಿತ್ತು ಸರ್ಕಾರ ಭಾರತೀಯ ವಾಯುಪಡೆ ಇದರಲ್ಲಿ ಯಾವುದೇ ಪಾತ್ರ ಇರಲಿಲ್ಲ ಎಂದು ಸ್ವಷ್ಪಪಡಿಸಿದ್ದಾರೆ

ವಿಧಾನಸಭಾ ಚುನಾವಣೆ ನಡೆಯಲಿರುವ ಮಧ್ಯಪ್ರದೇಶದಲ್ಲಿ ರಾಜ್ಯ ಸರ್ಕಾರದ ವರ್ಚಸ್ಸಿಗೆ ಕಳಂಕ ತರುವ ಉದ್ದೇಶದಿಂದ ಕಾಂಗ್ರೆಸ್ ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿದೆ ಎಂದು ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌವ್ವಾಣ್ ಮತದಾರರ ಪಟ್ಟಿಯಲ್ಲಿ ನಕಲಿ ಮತದಾರರಿದ್ದಾರೆ ಎಂಬ ಕಾಂಗ್ರೆಸ್ ಆರೋಪವನ್ನು ಉಲ್ಲೇಖಿಸಿ ಈ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ತಿಳಿಸಿದರು

ರಾಜ್ಞದಲ್ಲಿ ತಮ್ಮ ಸರ್ಕಾರ ಕೈಗೊಂಡಿರುವ ಅಭಿವೃದ್ದಿ ಕಾರ್ಯಗಳನ್ನು ಮುಂದಿಟ್ಲುಕೊಂಡು ಚುನಾವಣೆ ಎದುರಿಸುವುದಾಗಿ ಶಿವರಾಜ್ ಸಿಂಗ್ ಚೌವ್ಹಾಣ್ ಹೇಳಿದ್ದಾರೆ

ಪ್ರಕೃತಿ ವಿಕೋಪದಿಂದ ಡೊಂಗಾಲಾ ಶ್ರದೇಶದಲ್ಲಿ ಮೂರು ಲಕ್ಷ ಮಂದಿ ತೊಂದರೆಗೊಳಗಾಗಿದ್ದು ಆಹಾರ ಮತ್ತು ಶುದ್ದ ನೀರಿನ ಪೂರೈಕೆಯ ಕೊರತೆಯಿಂದಾಗಿ ಬದುಕುಳಿದಿರುವವರು ಹಸಿವು ಹಾಗೂ ಬಾಯಾರಿಕೆಯಿಂದ ನಲುಗುತ್ತಿದ್ದಾರೆ ಗಾಯಗೊಂಡವರ ಸಂಖ್ಯೆ ಹೆಚ್ಚರುವುದರಿಂದ ಸ್ವಳೀಯ ಆಸ್ವತ್ರೆಗಳು ತುಂಬಿ ತುಳುಕುತ್ತಿದೆ

ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಎಸ್ಐಡಿಬಿಐ ಉದಯಂ ಅಭಿಲಾಷಾ ಹೆಸರಿನಲ್ಲಿ ರಾಷ್ಟೀಯ ಮಟ್ಟದ ಉದ್ಯಮಶೀಲತಾ ಜಾಗೃತಿ ಅಭಿಯಾನ ಇಂದಿನಿಂದ ಆರಂಭಿಸಿದೆ

ಈ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿರುವ ಬದಲಾವಣೆಯ ಅಭಿಯಾನಕ್ಕೆ ಕೊಡುಗೆ ನೀಡಲು ಸಿಡ್ವಿ ಜಾಗೃತಿ ಆಯೋಜಿಸಿದೆ

ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಪ್ರಮಾಣ ವಚನ ಬೋಧಿಸಿದರು

ಅಮೆರಿಕದ ಪ್ರಾನ್ಸೆಸ್ ಅರ್ನಾಲ್ಡ್ ಹಾಗೂ ಚಾರ್ಜ್ ಸ್ಕಿತ್ ಬ್ರಿಟನ್ನಿನ ಗ್ರೇಗರಿ ವಿಂಟರ್ ಅವರು ಸೊಬೆಲ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ